ಕೈಷಿ ಉತ್ಪನ್ನಗಳ ಮಾರಾಟಕ್ಕೆ ಹೆಚ್ಚು ಆಯ್ಕೆ ಒದಗಿಸಲು ಕಾನೂನು ತಿದ್ದುಪಡಿ ಅಂತಾರಾಜ್ಯ ಮುಕ್ತ ಮಾರಾಟಕ್ಕೆ ಅವಕಾಶ

ಕಿರು ಆಹಾರ ಉದ್ದಮ ಜೀನು ಕೃಷಿ ಪೈನುಗಾರಿಕೆ ಮೀನುಗಾರಿಕೆಗೆ ಭಾರಿ ಉತ್ತೇಜನ ಗಿಡಮೂಲಿಕೆ ಕೃಷಿಗೆ ಒತ್ತು ಕರ್ನಾಟಕದ ರಾಗಿ ಸೇರಿದಂತೆ ನಿರ್ದಿಷ್ಟ ಪ್ರದೇಶದಲ್ಲಿ ವಿಶಿಷ್ಟ ಉತ್ಪನ್ನಗಳ ಮಾರಾಟ ವಿಸ್ತರಣೆಗೆ ಉತ್ತೇಜನ

ಹೈನುಗಾರಿಕೆಯಲ್ಲಿ ಮೌಲ್ವವರ್ಧನೆ ಮತ್ತು ಜಾನುವಾರು ಮೇವು ಮೂಲಸೌಕರ್ಯ ನಿರ್ಮಾಣಕ್ಕಾಗಿ ಖಾಸಗಿ ಹೂಡಿಕೆಗೆ ಉತ್ತೇಜನ ನೀಡಲಾಗುವುದು

ಸಾಗರ ಮತ್ತು ಒಳನಾಡು ಮೀನುಗಾರಿಕೆಯ ಸಮಗ್ರ ಅಭಿವೃದ್ದಿಗೆ ಪ್ರಧಾನಮಂತ್ರಿ ಮತ್ನ್ವ ಸಂಪದ ಯೋಜನೆ ಜಾರಿಗೊಳಿಸಲಾಗುವುದು

ಕೃಷಿ ಮೂಲಸೌಕರ್ಯ ಯೋಜನೆಗಳಿಗೆ ಒಂದು ಲಕ್ಷ ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದ್ದು ತಕ್ಷಣವೇ ಈ ನಿಧಿ ಸ್ಕಷ್ಟಿಸಲಾಗುವುದು ಇದಲ್ಲದೆ ಅಲ್ಲಾವಧಿ ಕೃಷಿ ಸಾಲಕ್ಕೆ ಆದ್ಕತೆ ನೀಡಲಾಗುವುದು ಎಂದು ಅವರು ವಿವರ ನೀಡಿದರು ರೈತರಿಗೆ ಕೃಷಿ ಉತ್ತನ್ನಗಳ ಮಾರಾಟಕ್ಕೆ ಹೆಚ್ಚಿನ ಆಯ್ಕೆ ಒದಗಿಸಲಾಗುವುದು ಎಪಿಎಂಸಿ ಮಾರುಕಟ್ಟಿಗಳಲ್ಲೇ ಕೃಷಿ ಉತ್ತನ್ನಗಳನ್ನು ಮಾರಾಟ ಮಾಡಬೇಕೆಂಬ ನಿಯಮ ತೆಗೆದುಹಾಕಲಾಗುವುದು ಆಕರ್ಷಕ ದರದಲ್ಲಿ ರೈತರು ಉತ್ಪನ್ನ ಮಾರಾಟಮಾಡಲು ಅಗತ್ಕ ಕಾನೂನು ತಿದ್ದುಪಡಿ ತರಲಾಗುವುದು ಅಲ್ಲದೆ ಯಾವುದೇ ತಡೆ ಇಲ್ಲದೆ ಅಂತಾರಾಜ್ಯ ಮಾರಾಟ ಹಾಗೂ ಇ ವ್ಯಾಪಾರಕ್ಕೂ ಅವಕಾಶ ಕಲ್ಪಿಸಲಾಗುವುದು ಎಂದು ಸಚಿವರು ಪ್ರಕಟಿಸಿದರು

ಪ್ರಧಾನಮಂತ್ರಿಯವರ ಸ್ವೀಯ ಉತ್ಪನ್ನಗಳ ಜಾಗತಿಕ ಮಾರಾಟ ಪರಿಕಲ್ಪನೆಗೆ ಒತ್ತು ನೀಡಲಾಗುವುದು

ಕಿರು ಆಹಾರ ಉದ್ದಮಗಳ ಜೊತೆಗೆ ಕೃಷಿ ಉತ್ಪನ್ನ ಒಕ್ಕೂಟಗಳು ಸ್ವಸಹಾಯ ಸಂಘಗಳು ಸಹಕಾರಿ ಸಂಸ್ವೆಗಳಿಗೆ ನೆರವು ನೀಡಲಾಗುವುದು ಎಂದರು ಕರ್ನಾಟಕದ ರಾಗಿ ಸೇರಿದಂತೆ ಆಯಾ ಪ್ರದೇಶದಲ್ಲಿ ವಿಶೇಷವಾದ ಉತ್ಪನ್ನಗಳ ಮಾರಾಟ ವಿಸ್ತರಣೆಗೆ ಉತ್ತೇಜನ ನೀಡಲಾಗುವುದು ಜನರಲ್ಲಿ ಆರೋಗ್ವ ಕಾಳಜಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಘ್ತ ಮಾರುಕಟ್ಲೆಯ ಪಲವು ಗುರಿಗಳನ್ನು ಅನ್ನೇಷಿಸಲಾಗುವುದು ಎಂದು ಸಚಿವರು ತಿಳಿಸಿದರು

ಕೇಂದ್ರ ಸರ್ಕಾರ ಪ್ರಕಟಿಸಿದ ವಿಶೇಷ ಪ್ವಾಕೇಜ್ನಿಂದ ಶೇಕಡ ಖರಷ್ಟು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ವಿನ ಪ್ರಯೋಜನವಾಗುವುದು

ಎಸ್

ಎಪಿಎಂಸಿ ಆವರಣದ ಹೊರಗೆ ಕೈಷಿ ಉತ್ತನ್ನಗಳ ಮಾರಾಟ ಹೊಸದೇನು ಅಲ್ಲ ಕಾಯ್ದೆ ತಿದ್ದುಪಡಿಯಿಂದ ರೈತರ ಉತ್ತನ್ನಗಳಿಗೆ ಉತ್ತಮ ಬೆಲೆ ದೊರಕುತ್ತದೆ ಕೃಷಿ ಮಾರುಕಟ್ಟೆ ಸಮಿತಿಗಳಿಗೆ ಯಾವುದೇ ಬಾಧಕ ಇಲ್ಲ ಎಂದರು